ಜಿಲ್ಲೆಯಲ್ಲಿ ಶಾಲೆಗಳು ಇಂದಿನಿಂದ ಪ್ರಾರಂಭವಾಗಿವೆ

ಉಳಿದ ಕಡೆಗಳಲ್ಲಿ ಶಾಲೆಗಳಲ್ಲಿ ಪಾಠ ಪ್ರವಚನಗಳು ಆರಂಭವಾಗಿವೆ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎನ್ ಮಹೇಶ್ ತಿಳಿಸಿದ್ದಾರೆ

ಅತಂತ್ರ ಸ್ವಿತಿಯಲ್ಲಿರುವ ವಿದ್ಯಾರ್ಥಿಗಳನ್ನು ಸಮೀಪದ ಶಾಲೆಗಳಲ್ಲಿ ದಾಖಲಿಸಿಕೊಳ್ಳಲು ಕ್ರಮ ಕೈಗೊಳ್ಳಲಾಗುವುದು ಎಂದರು ಮೂರು ದಿನಗಳಲ್ಲಿ ನಿರಾತ್ರಿತ ವಿದ್ವಾರ್ಥಿಗಳಿಗೆ ಪಠ್ದ ನೋಟ್ ಪುಸ್ತಕ ಹಾಗೂ ಸಮವಸ್ತಗಳನ್ನು ವಿತರಿಸಲು ತ್ರಮ ಕ್ಟೆಗೊಳ್ಳಲಾಗುವುದು

ನಂತರ ಸುಂಟಕೊಪ್ಪದ ಪರಿಹಾರ ಕೇಂದ್ರಕ್ಕೆ ಭೇಟಿ ನೀಡಿದರು ಗ್ರಾಮೀಣಾಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ಭೂ ಕುಸಿತಕ್ಕೆ ಒಳಗಾಗಿರುವ ಕುಶಾಲನಗರದ ವಿವಿಧ ಪ್ರದೇಶಗಳಿಗೆ ಭೇಟ ನೀಡಿ ಮಣ್ಣಿನ ಸತ್ವದ ಬಗ್ಗೆ ಮಾಹಿತಿ ಪಡೆದುಕೊಂಡರು ಮೈಸೂರು ಜೆಎಸ್ಎಸ್ ಮಹಾಸಂಸ್ಥಾನದ ಮಠಾಧೀಶ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಕೊಡಗಿನ ಮುಕ್ಕೋಡ್ಲು ಗ್ರಾಮಕ್ಕೆ ಭೇಟ ನೀಡಿ ಪರಿಶೀಲಿಬಿದರು ನಂತರ ಅವರು ಜೆಎಸ್ಎಸ್ ಸಂಸ್ಥೆಯಿಂದ ಕೊಡಗಿನಲ್ಲಿ ನಿರಾತ್ರಿತರಾದವರಿಗೆ ಮನೆ ನಿರ್ಮಿಸಿಕೊಡಲು ಮತ್ತು ಮಕ್ಕಳಿಗೆ ಶಿಕ್ಷಣ ನೀಡಲು ಕ್ರಮ ಕೈಗೊಳ್ಳಲಾಗುವುದು ನಿರಾತ್ರಿತ ಮಕ್ಕಳಿಗೆ ಜೆ ಎಸ್ ಎಸ್ ಶಿಕ್ಷಣ ಸಂಸ್ಥೆಯ ವಸತಿ ಶಾಲೆಗಳಲ್ಲಿ ಉಚಿತ ಶಿಕ್ಷಣ ನೀಡಲಾಗುವುದು ಎಂದರು ಅರಮೇರಿ ಕಳಂಚೇರಿ ಮತಾಧೀತ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ ನಿರಾತ್ರಿತರನ್ನುದ್ನೇತಿಸಿ ಮಾತನಾಡಿ ಹೆಚ್ಚನ ಪರಿಹಾರ ಸಾಮಾಗಿಗಳು ಜಿಲ್ಲೆಗೆ ಬರುತ್ತಿದೆ ಮನೆ ಆಸ್ತಿ ಕಳೆದುಕೊಂಡವರ ಭವಿಷ್ಯ ಹೇಗೆಂಬ ಚಿಂತೆಯಲ್ಲಿರುವವರಿಗೆ ಸರ್ಕಾರ ಅನೇಕ ಯೋಜನೆಗಳ ಮೂಲಕ ದೈರ್ಯ ತುಂಬುತ್ತಿದೆ ಎಂದರು ಕೊಡಗು ನೆರೆ ಸಂತ್ರಸ್ಥರಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ತಾಸಕ ಟಿ ವೆಂಕಟರಮಣಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಕರ್ತರು ಪಾದಯಾತ್ರೆಯ ಮೂಲಕ ದೇಣಿಗೆ ಸಂಗ್ರಹಿಸಿ ಮುಖ್ಯಮಂತ್ರಿಗೆ ನೆರೆ ಪರಿಹಾರ ನಿಧಿಗೆ ನೀಡಿದರು ಪ್ರವಾಹ ಸಂತ್ರಸ್ತ ಕೊಡಗು ಜಿಲ್ಲೆಗೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ನಾಳೆ ಭೇಟಿ ನೀಡಿ ಸಂತ್ರಸ್ತರನ್ನು ಭೇಟ ಮಾಡಲಿದ್ದಾರೆ ನಿರಾತ್ರಿತ ಶಿಬಿರಗಳಲ್ಲಿರುವವರನ್ನು ಭೇಟ ಮಾಡಿ ಅವರ ಅಹವಾಲು ಆಲಿಸಲಿದ್ದಾರೆ ಮೈಸೂರಿಗೆ ವಿಶೇಷ ವಿಮಾನದಲ್ಲಿ ಆಗಮಿಸಲಿರುವ ಅವರು ಹೆಲಿಕಾಪ್ಸರ್ ಮೂಲಕ ಹಾರಂಗಿಗೆ ತೆರಳಲಿದ್ದಾರೆ ಕುತಾಲನಗರದ ವಿವಿಧ ಪ್ರದೇಶಗಳಿಗೆ ಅವರು ಭೇಟಿ ನೀಡಲಿದ್ದಾರೆ ನಂತರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಪರಿಹಾರ ಮತ್ತು ಪುನರ್ವಸತಿ ಕುರಿತು ಕೊಡಗು ಜಿಲ್ಲಾಧಿಕಾರಿ ಶ್ರೀ ವಿದ್ಯಾ ಅವರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ

ಹಿರಿಯ ಪತ್ರಕರ್ತ ಮಾನವ ಹಕ್ಕುಗಳ ಕಾರ್ಯಕರ್ತ ಕುಲದೀಪ್ ನಯ್ಯರ್ ದೆಹಲಿಯಲ್ಲಿಂದು ನಿಧನ ಹೊಂದಿದರು